ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳನ್ನು ಜೊತೆ ಜೊತೆಯಲ್ಲಿಯೇ ನಡೆಸಬೇಕೆಂಬ ಪ್ರಸ್ತಾವಕ್ಕೆ

ಬಹುತೇಕ ಹಣ ಬ್ಲಾಂಕುಗಳಗೆ ಹಿಂದಿರುಗಿದ್ದು

ಬಿಮ್ಸ್ಸೆಕ್ನ ಸದಸ್ನ ದೇಶಗಳು ವ್ಯಾಪಾರ ಆರ್ಥಿಕತೆ ಡಿಜೆಟಲ್ ಸಂಪರ್ಕ ಹಾಗೂ ಜನರ ನಡುವಿನ ಸಂಪರ್ಕದಂತಹ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವ್ಯದ್ದಿಸಲು ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ

ಶ್ರೀಲಂಕಾ ಬಾಂಗ್ಲಾದೇಶ ಭೂತಾನ್ ಮತ್ತು ನೇಪಾಳಗಳಲ್ಲಿ ಡಿಜಿಟಲ್ ಸಂಪರ್ಕ ಕ್ಷೇತ್ರಗಳಲ್ಲಿ ಭಾರತ ತನ್ನ ರಾಷ್ಟೀಯ ಜ್ವಾನ ಜಾಲವನ್ನು ವೃದ್ಧಿಸಲು ಈಗಾಗಲೇ ಬದ್ಧವಾಗಿದೆ ಎಂದು ಅವರು ನುಡಿದರು ಬಂಗಾಳಕೊಲ್ಲಿಯಲ್ಲಿ ಕಲೆ ಸಂಸ್ಕತಿ ಸಾಗರ ಸಂಬಂಧಿ ನಿಯಮಗಳು ಹಾಗೂ ಇನ್ನಿತರ ವಿಷಯಗಳ ಕುರಿತು ಸಂಶೋಧನೆಗಾಗಿ ನಳಂದ ವಿಶ್ವವಿದ್ಯಾಲಯದಲ್ಲಿ ಬಂಗಾಳಕೊಲ್ಲಿ ಅಧ್ಯಯನ ಕೇಂದ್ರವನ್ನು ಭಾರತ ಸ್ಥಾಪಿಸಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಶಾಂತಿ ಮತ್ತು ಶ್ರಗತಿ ಎಲ್ಲಾ ಅಭಿವೃದ್ದಿತೀಲ ರಾಷ್ಷಗಳ ಆದ್ದತೆ ಎಂದು ಶ್ರಧಾನಮಂತ್ರಿ ಹೇಳಿದರು ಶ್ರಧಾನಮಂತ್ರಿ ಹಾಗೂ ಬಿಮ್ಸ್ಲೆಕ್ನ ಇತರ ನಾಯಕರು ಕಾಕ್ಸಂಡುವಿನಲ್ಲಿಂದು ರಾಷ್ಪಾದ್ಯಕ್ಷರಾಗಿರುವ ವಿದ್ಯಾದೇವಿ ಭಂಡಾರಿ ಅವರನ್ನು ಭೇಟಿಯಾಗಿದ್ದರು ಭಂಡಾರಿಯವರು ಏರ್ಪಡಿಸಿದ ಭೋಜನಾ ಕೂಟದಲ್ಲೂ ಅವರು ಭಾಗವಹಿಸಿದ್ದರು ಆ ಬಳಕ ಅಗ್ರ ಸಭೆಯ ನೇಪತ್ವದಲ್ಲಿ ಮೋದಿಯವರು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಒರಿಸೇನಾ ಅವರನ್ನು ಭೇಟಿಯಾಗಿ ದ್ವೀಪಕ್ಷಿಯ ಮಾತುಕತೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬಾಂಗ್ಲಾದೇಶದ ಪ್ರಧಾನಿ ಷೇಕ್ ಹಸೀನಾ ಅವರನ್ನು ಭೇಟಿಯಾಗಲಿದ್ದಾರೆ ನೇಪಾಳದ ಪ್ರಧಾನಿ ಕೆ ಪಿ ಶರ್ಮಾ ಅವರು ಬಿಮ್ಸ್ಸೆಕ್ ನಾಯಕರ ಗೌರವಾರ್ಥ ಏರ್ಪಡಿಸಿರುವ ಭೋಜನಾಕೂಟ ಹಾಗೂ ಸಾಂಸ್ತ್ರತಿಕ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಭಾಗವಹಿಸಲಿದ್ದಾರೆ ಲೋಕಸಭೆ ಹಾಗೂ ವಿಧಾನಸಭೆಗಳಿಗೆ ಜೊತೆ ಜೊತೆಯಲ್ಲಿಯೇ ಚುನಾವಣೆ ನಡೆಸಬೇಕೆಂಬ ಪ್ರಸ್ತಾವಕ್ಕೆ ಕಾನೂನು ಆಯೋಗ ತನ್ನ ಕರಡು ವರದಿಯಲ್ಲಿ ಅನುಮೋದನೆ ನೀಡಿದ್ದು ಇಂದು ಸರ್ಕಾರಕ್ಷೆ ಸಲ್ಲಿಕೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಏಕ ಕಾಲಕ್ಷೆ ನಡೆಸುವುದರಿಂದ ದೇಶ ಸದಾ ಚುನಾವಣಾ ಗುಂಗಿನಲ್ಲಿಯೇ ಇರುವುದನ್ನು ತಪ್ಪಿಸಲು ಪರಿಹಾರ ದೊರೆತಂತಾಗುತ್ತದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಏಕ ಕಾಲದಲ್ಲಿಯೇ ಚುನಾವಣೆಗಳನ್ನು ನಡೆಸಲು ಸಾಧ್ಯವಾಗುವಂತೆ ಸಂವಿಧಾನ ಮತ್ತು ಚುನಾವಣಾ ಕಾನೂನಿನಲ್ಲಿ ಬದಲಾವಣೆಗೆ ಅದು ಶಿಫಾರಸ್ಲು ಮಾಡಿದೆ ಇಂತಹ ಕ್ರಮದಿಂದ ಸಾರ್ವಜನಿಕ ಹಣ ಉಳಿತಾಯವಾಗುತ್ತದೆ ಆಡಳಿತಾತ್ಮಕ ವ್ಯವಸ್ಥೆ ಹಾಗೂ ಭದ್ರತಾ ಪಡೆಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನೆರವಾಗುತ್ತದೆ ಅಲ್ಲದೆ ಸರ್ಕಾರಿ ನೀತಿಗಳ ಸಮರ್ಪಕ ಅನುಷ್ಠಾನಕ್ಕೆ ಅನುವಾಗುವಾಗುತ್ತದೆ ಎಂದು ಸಮಿತಿ ಹೇಳಿದೆ ಏಕ ಕಾಲದಲ್ಲಿಯೇ ಚುನಾವಣೆಗಳನ್ನು ನಡೆಸುವುದರಿಂದ ದೇಶದ ಆಡಳಿತ ವ್ಲವಸ್ಥೆ ಚುನಾವಣಾ ಕಾರ್ಯದಲ್ಲಿ ನಿರತವಾಗುವುದಕ್ಕೆ ಬದಲಾಗಿ ನಿರಂತರವಾಗಿ ಅಭಿವೃದ್ದಿ ಚಟವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಅನುವಾಗುತ್ತದೆ ಎಂದು ಆಯೋಗ ಹೇಳಿದೆ ಆದರೆ ಸಂವಿಧಾನದ ಈಗಿನ ಚೌಕಟ್ಲನಲ್ಲಿ ಜೊತೆ ಜೊತೆಯಲ್ಲಿಯೇ ಚುನಾವಣೆ ನಡೆಸುವುದು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆಯನ್ನು ಸಹ ಸಮಿತಿ ನೀಡಿದೆ ಬ್ಲಾಂಕುಗಳಿಗೆ ಸಾಕಷ್ಟು ಹಣ ಮರಳ ಬಂದಿದ್ದು ನೋಟು ಅಮಾನ್ಲ ಕ್ರಮ ವಿಫಲವಾಗಿದೆ ಎಂಬ ಆರೋಪಗಳನ್ನು ಹಣಕಾಸು ಸಚಿವ ಅರುಣ್ ಜೇಟ್ನ ತಳ್ಳಹಾಕಿದ್ದಾರೆ ಕೇವಲ ಹಣ ಕೇವಣಿ ಇಟ್ನ ಮಾತ್ರಕ್ಕೆ ಅದು ತೆರಿಗೆ ಪಾವತಿ ಹಣ ಎಂದು ಭಾವಿಸುವ ಅವಕ್ಷಕತೆ ಇಲ್ಲ ಎಂದು ಅವರು ಹೇಳಿದ್ದಾರೆ ಕೇವಣಿ ಇಡದ ಹಣವನ್ನು ಅಮೌಲ್ಲಗೊಳಿಸುವುದು ನೋಟು ಅಮಾನ್ಲದ ಏಕಮಾತ್ರ ಉದ್ದೇಶವಲ್ಲ ಭಾರತವನ್ನು ತೆರಿಗೆ ಬದ್ದವಲ್ಲದ ಸಮಾಜದಿಂದ ತೆರಿಗೆ ಬದ್ದ ಸಮಾಜವನ್ನಾಗಿ ಪರಿವರ್ತಿಸುವ ಬೃಹತ್ ಉದ್ದೇಶವಾಗಿದೆ ಎಂದು ಜೇಟ್ಲ ಹೇಳಿದರು ಇದು ಆರ್ಥಿಕತೆಯನ್ನು ದಿಪಚಾರಿಕಗೊಳಿಸುವುದಲ್ಲದೆ ಕಪ್ಪುಹಣಕ್ಕೆ ಒಂದು ಹೊಡೆತವಾಗಿದೆ ಎಂದು ಅವರು ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ

ಕೇವಣಿ ಇಟ್ಲ ಹಣ ಯಾರದೆಂಬ ಅಂಶ ತಿಳಿಯುವುದು ಇದು ಆ ವ್ಯಕ್ತಿಯ ವರಮಾನಕ್ಕೆ ಅನುಸಾರವಾಗಿದೆಯೇ ಇಲ್ಲವೇ ಎಂಬ ಬಗ್ಗೆ ತನಿಖೆಗೆ ನೆರವಾಗುವುದು ಎಂದು ಅರುಣ್ ಜೇಟ್ಲ ಹೇಳಿದರು

ಭಾರತ ಈ ವರ್ಷ ಈ ವಿಷಯದಲ್ಲಿ ಫ್ರಾನ್ಸ್ ಅನ್ನು ಹಿಂದಿಕ್ಕಿದು ಮುಂದಿನ ವರ್ಷ ಬ್ರಿಟನ್ನು ಮೀರಿಸಲಿದ್ದು ನೇ ಬೃಹತ್ ಆರ್ಥಿಕ ದೇಶವಾಗಿ ಹೊರಹೊಮ್ನಲಿದೆ ಎಂದು ಅವರು ದೆಹಲಿಯಲ್ಲಿ ತಿಳಿಸಿದ್ದಾರೆ

ಜಗತ್ತಿನ ಇತರ ದೇಶಗಳ ಆರ್ಥಿಕ ಬೆಳೆವಣಿಗೆ ದರ ಬಹಳ ಕಡಿಮೆಯಿದೆ ಎಂದು ಹಣಕಾಸು ಸಚಿವರು ತಿಳಿಸಿದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ದೇಶ ಕಂಡ ಅತ್ಯಂತ ಸಮಗ್ರ ತೆರಿಗೆ ಸುಧಾರಣೆಯಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಕೆ ಹೇಳದ್ದಾರೆ

ದೇಶದೆಲ್ಲೆಡೆ ಜಿಎಸ್ಟ ಸುಧಾರಣೆ ಜಾರಿಯಾಗುವುದನ್ನು ಬಚಿತಪಡಿಸಿಕೊಳ್ಲುವಂತೆ ಅವರು ತರಬೇತಿಯಲ್ಲಿರುವ ಐಆರ್ಎಸ್ ಅಧಿಕಾರಿಗಳಿಗೆ ಸಲಹೆ ಮಾಡಿದರು ದೇಶವೊಂದರ ತೆರಿಗೆ ಸ್ವರೂಪ ಪ್ರಾಮಾಣಿಕತೆ ದಕ್ಷತೆ ನ್ಲಾಯೋಚಿತ ಹಾಗೂ ಸಮನ್ನಯತೆಯಿಂದ ಕೂಡಿರಬೇಕಾಗುತ್ತದೆ ಹಾಗೂ ಅಭಿವೃದ್ದಿಯ ವಿವಿಧ ವಲಯಗಳಿಗೆ ಹಣಕಾಸು ಪೂರೈಸಲು ದೇಶ ತೆರಿಗೆ ಸಂಪನ್ನೂಲಗಳನ್ನು ಹೊಂದಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಆಡಳಿತಗಾರರಾಗಿ ಐಆರ್ಎಸ್ ಅಧಿಕಾರಿಗಳ ಆದ್ದ ಕರ್ತವ್ಯವಾಗಿದೆ ಎಂದು ರಾಷ್ಟಪತಿ ಹೇಳಿದರು ಲೇವಾದೇವಿದಾರರಿಂದ ಸಾಲ ಪಡೆದವರು ಕಿರುಕುಳಕ್ಕೆ ಒಳಗಾಗುವುದು ತಪ್ಪಸಲು ಅಗತ್ತಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರ ಎಲ್ಲಾ ಜಿಲ್ಲಾ ಪೊಲೀಸ್ ಇಲಾಖೆಗಳಿಗೆ ನಿರ್ದೇತನ ನೀಡಿದೆ ಈ ಸಂಬಂಧ ಸುತ್ತೋಲೆ ಹೊರಡಿಸುವಂತೆ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿಯವರು ಮುಖ್ಯ ಕಾರ್ಯದರ್ಶಿ ಪಿ ಎಂ ವಿಜಯಭಾಸ್ತರ್ ಅವರಿಗೆ ಸೂಚಿಸಿದ್ದಾರೆ ಲೇವಾದೇವಿದಾರರಿಂದ ಸಮಾಜದ ದುರ್ಬಲ ವರ್ಗದವರಿಗೆ ಆಗುವ ಕಿರುಕುಳವನ್ನು ನಿಯಂತ್ರಿಸುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ ಇಂತಹ ಸಾಲ ಪಡೆದವರ ಮೇಲಿನ ಕಿರುಕುಳದ ವಿರುದ್ದ ಕಾನೂನು ಕ್ರಮದ ಬಗ್ಗೆ ಸರ್ಕಾರ ಎಚ್ಡರಿಕೆ ನೀಡಿದೆ ಸಣ್ಣ ಕೃಷಿಕರು ಕೃಷಿ ಕಾರ್ಮಿಕರು ಹಾಗೂ ಸಮಾಜದ ದುರ್ಬಲ ವರ್ಗಗಳವರ ಮೇಲಿನ ಸಾಲದ ಹೊರೆಯನ್ನು ನಿವಾರಿಸಲು ಕರ್ನಾಟಕ ಋಣ ಪರಿಹಾರ ಮಸೂದೆ ಜಾರಿಗೆ ತರಲು ಸಹ ಸರ್ಕಾರ ಉದ್ದೇಶಿಸಿದೆ ಕೇರಳದಲ್ಲಿ ಪ್ರವಾಹದ ನಂತರ ಸಂತ್ರಸ್ಥರ ಪುನರ್ವಸತಿ ಹಾಗೂ ಮೂಲಸೌಕರ್ಯ ಪುನರ್ ನಿರ್ಮಾಣ ಕುರಿತು ಚರ್ಚಿಸಲು ಅಲ್ಲಿನ ವಿಧಾನಸಭೆ ಇಂದು ಒಂದು ದಿನದ ಅಧಿವೇಶನ ನಡೆಸಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದು ಈ ಶತಮಾನದಲ್ಲಿಯೇ ರಾಜ್ಯ ಕಂಡ ಅತ್ಯಂತ ಭೀಕರ ನೈಸರ್ಗಿಕ ವಿಕೋಪವಾಗಿದೆ ಎಂದು ಹೇಳಿದರು

ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣದ ಸವಾಲುಗಳು ಬೃಹತ್ ಆಗಿದ್ದು

ಭೂ ಕುಸಿತ ಹಾಗೂ ಶ್ರವಾಹ ಪೀಡಿತ ಶ್ರದೇಶಗಳಲ್ಲಿ ಮನರ್ವಸತಿ ಸಾಧ್ಯವಿಲ್ಲ ಎಂದೂ ಸಹ ಅವರು ಹೇಳಿದರು ಶ್ರವಾಹದಿಂದಾಗಿ ಪ್ರವಾಸೋದ್ದಮ ವಲಯ ಸಹ ತೀವ್ರ ಬಾಧಿತವಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಗೈಹ ಸಚಿವ ರಾಜನಾಥ್ ಸಿಂಗ್ ಇಂದು ನಾಗಾಲ್ವಾಂಡ್ ರಾಜ್ಞದ ಮುಖ್ಯಮಂತ್ರಿಗಳಾದ ನಿಘ್ದೂ ರಿಯೊ ಅವರೊಂದಿಗಿನ ಮಾತುಕತೆಯಲ್ಲಿ ಆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರವಾಹ ಮತ್ತು ಭೂ ಕುಸಿತದಿಂದ ಉಂಟಾದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ನಡೆಸಿದರು

ಜಮ್ನು ಮತ್ತು ಕಾಶ್ನೀರದ ಉತ್ತರ ಕಾಶ್ನೀರನ ಬಂಡಿಪೋರ ಜಿಲ್ಲೆಯ ಪರಾಮೊಹಲ್ಲಾ ಹಜೀನ್ ಪ್ರದೇಶದಲ್ಲಿ ಭಯೋತ್ವಾದನಾ ನಿಗ್ರಹ ಕಾರ್ಯಚರಣೆಯಲ್ಲಿ ಇಂದು ಇಬ್ಲರು ಭಯೋತ್ವಾದಕರು ಪತರಾಗಿದ್ದಾರೆ ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರೆಂಬ ನಿರ್ಧಿಷ್ಟ ಮಾಹಿತಿಯ ಮೇರೆಗೆ ಆ ಪ್ರದೇಶವನ್ನು ಸುತ್ತವರೆದು ಶೋಧನಾ ಕಾರ್ಯ ಆರಂಭಿಸಲಾಯಿತು ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಶಂಕಿತ ಸ್ಥಳಕ್ಕೆ ಭದ್ರತಾ ಪಡೆಗಳು ಹೋದಾಗ ಭಯೋತ್ವಾದಕರು ಮನಸೇಚ್ಡೆ ಗುಂಡು ಹಾರಿಸಲು ತೊಡಗಿದರು